ಇಸ್ಲಾಮಾಬಾದ್ ಕೂಡಲೇ ಉಗ್ರಗಾಮಿಗಳಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಬೇಕು ಮತ್ತು ತನ್ನ ನೆಲೆಯಿಂದ ಕಾರ್ಯಾಚರಣೆ ನಡೆಸುತ್ತಿರುವ ಉಗ್ರರ ಮೂಲಸೌಕರ್ತವನ್ನು ನಾಶಪಡಿಸಬೇಕು ಎಂದು ಆಗ್ರಹಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ಜೈಷ್ ಎ ಮೊಪಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಸೇರಿದಂತೆ ಎಲ್ಲ ಉಗ್ರಗಾಮಿಗಳನ್ನು ನಿಯೋಜಿತ ಉಗ್ರರು ಎಂದು ಪ್ರಕಟಿಸುವಂತೆ ತಾನು ವಿಶ್ವಸಂಸ್ಥೆಗೆ ಸಲ್ಲಿಸಿರುವ ಪ್ರಸ್ತಾವವನ್ನು ಬೆಂಬಲಿಸುವಂತೆ ಅಂತಾರಾಷ್ಟೀಯ ಸಮುದಾಯದಲ್ಲಿ ಮನವಿ ಮಾಡಿದೆ

ಶ್ರೀನಗರ ಜಮ್ಮ ಹೆದ್ದಾರಿಯಲ್ಲಿ ಉಗ್ರರು ಸಿಆರ್ಪಿಎಫ್ ಬಸ್ ಅನ್ನು ಗುರಿಯಾಗಿಟ್ಟುಕೊಂಡು ನಡೆಸಿದ ಕಾರ್ ಸ್ಪೋಟದಿಂದಾಗಿ ಈ ಭೀಕರ ಸ್ಪೋಟ ಸಂಭವಿಸಿದೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ಸ್ವೋಟದ ನಂತರ ಉಗ್ರಗಾಮಿಗಳು ಬೆಂಗಾವಲು ವಾಹನಗಳ ಮೇಲೆ ಮನಸೋಇಜ್ವೇ ಗುಂಡು ಹಾರಿಸಿದ್ದಾರೆ ಆಕಾಶವಾಣಿಯ ಸುದ್ದಿವಿಭಾಗದೊಂದಿಗೆ ವಿಶೇಷವಾಗಿ ಮಾತನಾಡಿದ ಸಿಆರ್ಪಿಎಫ್ನ ಪ್ರಧಾನ ನಿರ್ದೇಶಕ ಆರ್

ಆ ಸಂದರ್ಭದಲ್ಲಿ ಫಟನೆ ನಡೆದಿದೆ ಸ್ಪೋಟದಿಂದ ಒಂದು ಬಸ್ ಸಂಪೂರ್ಣ ನಾಶವಾಗಿದೆ ಎಂದರು ಈ ಸ್ಪೋಟದ ಹೊಣೆಯನ್ನು ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆ ಹೊತ್ತುಕೊಂಡಿದೆ ರಾಷ್ಟಸತಿ ಉಪರಾಷ್ಟಪತಿ ಮತ್ತು ಪ್ರಧಾನಮಂತ್ರಿ ಸೇರಿದಂತೆ ಹಲವು ನಾಯಕರು ಉಗ್ರರ ಈ ಕೃತ್ಯವನ್ನು ಬಲವಾಗಿ ಖಂಡಿಸಿದ್ದಾರೆ ರಾಪ್ಟಸತಿ ರಾಮನಾಥ್ ಕೋವಿಂದ್ ತಮ್ಮ ಟ್ವೀಟ್ ನಲ್ಲಿ ಹುತಾತ್ಮ ಯೋಧರ ಕುಟುಂಬಗಳಿಗೆ ತನ್ನ ಸಾಂತ್ವಾನವಿದೆ ಗಾಯಗೊಂಡಿರುವವರು ಶೀಘ ಗುಣಮುಖರಾಗಲಿ ಎಂದು ಹೇಳಿದ್ದಾರೆ

ವೆಂಕಯ್ಥನಾಯ್ಡು ಇಂತಪ ಹೇಯ ಕೃತ್ಯ ದಿಗ್ದಮೆ ಮೂಡಿಸಿದೆ ಎಂದು ತಿಳಿಸಿದ್ದಾರೆ ಭೀಕರ ದಾಳಿಯನ್ನು ಉಗ್ರವಾಗಿ ಖಂಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಇದೊಂದು ಅಪಮಾನಕರ ಕೃತ್ಯ ಎಂದು ಹೇಳಿದ್ದಾರೆ ಅವರು ತಮ್ಮ ಟ್ವೀಟ್ನಲ್ಲಿ ದಾಳಿ ನಂತರದ ಸ್ಥಿತಿಗತಿ ಬಗ್ಗೆ ಗೃಹ ಸಚಿವ ರಾಜ್ನಾಥ್ ಸಿಂಗ್ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರರ ಜೊತೆ ಸಮಾಲೋಚಿಸಿ ಮಾಹಿತಿ ಪಡೆಯಲಾಗಿದೆ ಎಂದು ಹೇಳಿದ್ದಾರೆ ಗೃಹ ಸಚಿವ ರಾಜ್ನಾಥ್ ಸಿಂಗ್ ಅವರು ಜಮ್ಮ ಮತ್ತು ಕಾಶ್ಮೀರದ ರಾಜ್ಯಪಾಲರು ಗೃಹ ಕಾರ್ತದರ್ಶಿ ಮತ್ತು ಸಿಆರ್ಪಿಎಫ್ ಮಹಾನಿರ್ದೇಶಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಗೃಹ ಸಚಿವಾಲಯ ತನ್ನ ಟ್ವೀಟ್ನಲ್ಲಿ ಗೃಹ ಸಚಿವರು ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಅವರು ಬಿಹಾರದ ತಮ್ಮ ಶುಕ್ರವಾರದ ಭೇಟಿಯನ್ನು ರದ್ದುಗೊಳಿಸಿದ್ದಾರೆ ಎಂದು ಹೇಳಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ವವರ್ಧನ್ ರಾಥೋಡ್ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಸಿಆರ್ಪಿಎಫ್ ಬೆಂಗಾವಲು ಪಡೆಯ ಮೇಲೆ ನಡೆದ ದಾಳಿಯನ್ನು ಖಂಡಿಸಿದ್ದಾರೆ

ಅಮೆರಿಕ ರಷ್ಯಾ ಮತ್ತು ಫ್ರಾನ್ಸ್ ದೇಶಗಳು ಭಯೋತ್ಲಾದನೆ ನಿಗ್ರಹಕ್ಕೆ ಭಾರತದ ಜೊತೆ ನಿಲ್ಲುವುದಾಗಿ ತಿಳಿಬಿವೆ ಅಮೆರಿಕದ ನೀತಿ ನಿರೂಪಕರು ಭಾರತಕ್ಕೆ ಬೆಂಬಲವಾಗಿ ನಿಂತಿದ್ದು ಹುತಾತ್ನ ಯೋಧರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಸೆನೆಟರ್ ಜಾಕ್ ರೀಡ್ ತಮ್ಮ ಟ್ವೀಟ್ನಲ್ಲಿ ವಾಷಿಂಗ್ಟನ್ ನವದೆಹಲಿಯ ಪರ ನಿಂತು ಉಗ್ರರ ವಿರುದ್ಧ ಹೋರಾಟಕ್ಕೆ ಬೆಂಬಲ ನೀಡಲಿದೆ ಎಂದು ಹೇಳಿದ್ದಾರೆ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಕೆನೆತ್ ಜೆಸ್ಟರ್ ಕೂಡ ಅಮೆರಿಕದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ರಷ್ಯಾ ರಾಯಭಾರ ಕಚೇರಿ ಫಟನೆ ಒಂದು ಅಮಾನವೀಯ ಕೃತ್ಯ ದ್ವಿಮುಖ ನೀತಿ ಅನುಸರಿಸುತ್ತಿರುವ ಉಗ್ರರ ವಿರುದ್ದ ನಿರ್ಣಾಯಕ ಹೋರಾಟ ನಡೆಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ಇದಲ್ಲದೇ ಫ್ರಾನ್ಸೆ ಜರ್ಮನಿ ಆಸ್ಟೇಲಿಯಾ ಟರ್ಕಿ ಕೆನಡಾ ಮತ್ತು ಜೆಕ್ ಗಣರಾಜ್ಜಗಳು ಕೂಡ ದಾಳಿಯನ್ನು ಬಲವಾಗಿ ಖಂಡಿಸಿವೆ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಅಂಟೋನಿಯೋ ಗುಟರೆಸ್ ದಾಳಿಯನ್ನು ಉಗ್ರವಾಗಿ ಖಂಡಿಸಿ ಕೃತ್ಯ ನಡೆಸಿದವರನ್ನು ನ್ಯಾಯಕ್ಕೊಳಪಡಿಸಬೇಕು ಎಂದು ಆಗ್ರಹಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗುಟರೆಸ್ ಅವರ ವಕ್ತಾರ ಸ್ಟೀಫನ್ ದುಜಾರಿಕ್ ದಾಳಿಯಲ್ಲಿ ಗಾಯಗೊಂಡಿರುವ ಯೋಧರು ಶೀಘ ಗುಣಮುಖರಾಗಲಿ ಎಂದು ಹೇಳಿದ್ದಾರೆ ಮಸೂದ್ ಅಜರ್ ಸೇರಿ ಎಲ್ಲ ಉಗ್ರಗಾಮಿಗಳ ಪಟ್ಟಿಯನ್ನು ಅಂತಾರಾಷ್ಟೀಯ ಸಮುದಾಯ ಬೆಂಬಲಿಸುವಂತೆ ಭಾರತ ಮಾಡಿರುವ ಮನವಿಯ ಕುರಿತು ಪ್ರತಿಕ್ರಿಯಿಸಿದ ದುಜಾರಿಕ್ ಈ ವಿಷಯ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಂದೆ ಇದೆ ಎಂದರು ನೆರೆಯ ರಾಷ್ಟಗಳಾದ ನೇಪಾಳ ಬಾಂಗ್ಲಾದೇಶ ಭೂತಾನ್ ಶ್ರೀಲಂಕಾ ಮತ್ತು ಮಾಲ್ದೀವ್ಸ್ ಕೂಡ ಸಂತಾಪ ಸೂಚಿಸಿ ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಎಲ್ಲರೂ ಜಂಟಯಾಗಿ ಹೋರಾಡಬೇಕೆಂದು ತಿಳಿಸಿದೆ ನೇಪಾಳದ ಪ್ರಧಾನಿ ಕೆ ಪಿ ಶರ್ಮ ಒಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿ ತಮ್ನ ಸಂತಾಪ ಸೂಚಿಸಿದ್ದಾರೆ ಕಕ್ಸಂಡುವಿನಲ್ಲಿ ಹೇಳಕೆ ಬಿಡುಗಡೆ ಮಾಡಿರುವ ವಿದೇಶಾಂಗ ಸಚಿವಾಲಯ ಎಲ್ಲ ಬಗೆಯ ಭಯೋತ್ವಾದಕ ಕೃತ್ಯಗಳನ್ನು ಖಂಡಿಸುವುದಾಗಿ ತಿಳಿಸಿದೆ ಬಾಂಗ್ಲಾದೇಶದ ಪ್ರಧಾನಿ ಶೇಕ್ ಹಸೀನಾ ತಮ್ನ ಸಂದೇಶದಲ್ಲಿ ಭಾರತಕ್ಕೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಯಾವುದೇ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳನ್ನು ದೇಶ ಸಹಿಸುವುದಿಲ್ಲ ಎಂದು ಹೇಳಿದ್ದಾರೆ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಇದೊಂದು ಹೇಯಕೃತ್ಯ ಭವಿಷ್ಠದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಪರಿಣಾಮಕಾರಿ ಕ್ರಮಗಳನ್ನು ಕ್ಲೆಗೊಳ್ಟಬೇಕೆಂದು ಹೇಳಿದ್ದಾರೆ ಮಾಲ್ಲೀವ್ಸ್ನ ಶ್ರಧಾನಿ ಇಬ್ರಾಹಿಂ ಮೊಹಮ್ನದ್ ಸೊಲ್ತಿ ತಮ್ನ ದೇಶ ಭಾರತದೊಂದಿಗೆ ಇದ್ದು

ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವ ಅಬ್ದಲ್ ಸಾಹಿದ್ ವಿದೇಶಾಂಗ ವ್ಲವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಅವರಿಗೆ ಸಂದೇಶ ಕಳುಹಿಸಿದ್ದು ತಮ್ಮ ಸರ್ಕಾರ ಭಾರತದ ಜನತೆಯ ಪರವಾಗಿದೆ ಎಂದು ಹೇಳಿದ್ದಾರೆ ಅದೇ ರೀತಿ ಯುಎಇ ಕೂಡ ಪ್ರಕ್ರಿಯಿಸಿ ಜಾಗತಿಕ ಭದ್ರತೆ ಮತ್ತು ಸ್ಟಿರತೆಗೆ ಅಪಾಯಕಾರಿಯಾಗಿರುವ ಭಯೋತ್ಪಾದನೆ ಹತ್ತಿಕ್ಕಲು ಹೋರಾಟಗಳನ್ನು ಒಂದುಗೂಡಿಸಲು ಅಂತಾರಾಷ್ಷೀಯ ಸಮುದಾಯ ಮುಂದಾಗಬೇಕು ಎಂದು ಹೇಳಿದೆ

ಸಿಂಗ್ ಅವರು ಇಂದು ಹಿರಿಯ ಭದ್ರತಾ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಲಿದ್ದು ವಾಸ್ತವಿಕ ಸ್ವಿತಿಗತಿ ಅರಿತು ಮುಂದಿನ ಕಾರ್ಯಾಚರಣೆಗಳ ಬಗ್ಗೆ ವರ ಪಡೆಯಲಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಭೀಕರ ದಾಳಿಯ ಕುರಿತು ತನಿಖೆ ನಡೆಸಲು ಈಗಾಗಲೇ ಎನ್ಐಎ ಮತ್ತು ವಿಧಿವಿಜ್ಞಾನ ತಜ್ಞರ ತಂಡಗಳನ್ನು ಘಟನಾ ಸ್ವಳಕ್ಕೆ ಕಳುಹಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ ಜಮ್ನು ಮತ್ತು ಕಾಶ್ಮೀರದ ಪುಲ್ವಾಮ ಜಿಲ್ಲೆಯಲ್ಲಿ ನಡೆದ ಆತ್ಮಾಹುತಿ ದಾಳಿ ಬಗ್ಗೆ ಪ್ರಸಾರ ಕುರಿತಂತೆ ಎಲ್ಲಾ ಖಾಸಗಿ ಸ್ಲಾಟ್ಲೈಟ್ ಚಾನೆಲ್ಗಳಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸಲಹಾ ನೋಟಸ್ ಜಾರಿಗೊಳಿಸಿದೆ ಪ್ರಸಾರ ಸಮಯದಲ್ಲಿ ದೇಶದ ಸಮಗ್ರತೆಗೆ ಧಕ್ಷೆ ಆಗುವ ಯಾವುದೇ ವಿಷಯ ಅಥವಾ ರಾಷ್ಷ ವಿರೋಧಿ ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಷೆ ಆಗುವ ಯಾವುದೇ ವಿಷಯಗಳ ಕುರಿತಂತೆ ವಾಹಿನಿಗಳು ಎಚ್ಚರವಹಿಸುವಂತೆ ಸಚಿವಾಲಯ ತನ್ನ ಸಲಹಾ ನೋಟಸ್ನಲ್ಲಿ ತಿಳಿಸಿದೆ ಆ ರೀತಿಯ ವಿಷಯಗಳನ್ನು ಪ್ರಸಾರ ಮಾಡಿದಲ್ಲಿ ಕೇಬಲ್ ಮತ್ತು ಟೆಲಿವಿಷನ್ ನಿಯಂತ್ರಣ ಕಾಯಿದೆಯಡಿ ಕಾರ್ಯಕ್ರಮ ಮತ್ತು ಜಾಹೀರಾತು ನೀತಿ ಸಂಹಿತೆ ಉಲ್ಲಂಘನೆಯಾಗಲಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ

ಹಾಗೆಯೇ ಕೌಟುಂಬಿಕ ಪಿಂಚಣಿ ಪಡೆಯಲು ಪತ್ನಿ ಅರ್ಹರಾಗಿರುತ್ತಾರೆ

ಎಷ್ಸು ವರ್ಷಗಳ ಕಾಲ ವಂತಿಗೆ ಪಾವತಿಸಬೇಕೆಂಬುದನ್ನು ಕಾರ್ಮಿಕರೇ ನಿರ್ಧರಿಸಬಹುದಾಗಿದ್ದು ಅವರು ಪಾವತಿಸಿದ ಮೊತ್ಸವನ್ನು ಕೇಂದ್ರ ಸರ್ಕಾರ ಕೂಡ ನೀಡಲಿದೆ

ವಂತಿಗೆದಾರರು ಮೊಬ್ನೆಲ್ ಫೋನ್ ಬ್ನಾಂಕ್ ಉಳಿತಾಯ ಬಾತೆ ಮತ್ತು ಆಧಾರ್ ನಂಬರ್ ಹೊಂದಿರಬೇಕಾಗಿದೆ ಈ ಎಲ್ಲ ಎಲ್ಐಸಿ ಇಎಸ್ಐಸಿ ಮತ್ತು ಇಪಿಎಫ್ಒ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಕಾರ್ಮಿಕ ಕಚೇರಿಗಳಲ್ಲಿ ಅಸಂಘಟಿತ ವಲಯದವರಿಗಾಗಿ ರೂಪಿಸಿರುವ ಈ ಯೋಜನೆಯ ವಿವರಗಳನ್ನು ಪಡೆಯಬಹುದಾಗಿದೆ ಎಂದು ಸಚಿವಾಲಯ ಪ್ರಕಟಿಸಿದೆ

ಇದರಿಂದ ಪ್ರತಿ ಕೆ ಜಿ

ಸಿಂಧು ಸೆಮಿಫೈನಲ್ಲ್ ಪ್ರವೇಶಿಸಿದ್ದಾರೆ ಹಾಗೆಯೇ ನಾಗ್ದರದ ವೈಷ್ಟವಿ ಭಲೆ ಮತ್ತು ಅಸ್ನಾಂನ ಅಸ್ಕಿತಾ ಚಾಲಿಹ ಅವರು ಅಂತಿಮ ನಾಲ್ಕರ ಫಟ್ಟ ಪ್ರವೇಶಿಸಿದ್ದಾರೆ